ಈ ಬಾರಿ ಕೆಲವೊಂದು ಹೊಸ ಆವಿಷ್ಕಾರಗಳನ್ನು ಮಾಡಲಾಗಿದೆ

ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಸಾರ್ವಜನಿಕ ಸಭೆ ಹಾಗೂ ರ್ಯಾಲಿಗಳ ಮೂಲಕ ಮತದಾರರ ಮನಗೆಲ್ಲಲು ಪ್ರಯತ್ನಿಸುತ್ತಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಹಾರಾಷ್ಟ್ದದ ವಾರ್ದಾದಲ್ಲಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ನಂತರ ಮೋದಿ ತೆಲಂಗಾಣದ ಹೈದರಬಾದ್ನ ಎಲ್ಬಿ ಸ್ವೇಡಿಯಂನಲ್ಲಿ ನಡೆಯಲಿರುವ ಸಾರ್ವಜನಿಕ ಸಮಾರಂಭದಲ್ಲಿ ಭಾಷಣ ಮಾಡಲಿದ್ದಾರೆ ಕಳೆದ ನಾಲ್ಲು ದಿನದಲ್ಲಿ ಎರಡನೇ ಬಾರಿ ನರೇಂದ್ರ ಮೋದಿ ಈ ರಾಜ್ಯಕ್ಕೆ ಭೇಟಿ ನೀಡುತ್ತಿದ್ದಾರೆ ಕಳೆದ ಶುಕ್ರವಾರ ಮೆಹಬೂಬ್ನಗರದಲ್ಲಿ ಮೋದಿ ಚುನಾವಣಾ ಪ್ರಚಾರ ಭಾಷಣ ಮಾಡಿದ್ದರು ಇಂದು ಮಧ್ಯಾಹ್ನ ಆಂಧ್ರಪ್ರದೇಶದ ರಾಜಮಂಡ್ರಿಯಲ್ಲೂ ಮೋದಿ ಪ್ರಚಾರ ನಡೆಸಲಿದ್ದಾರೆ ನಂತರ ಒಡಿಶಾದ ಕಾಲಹಂಡಿಗೂ ತೆರಳಿ ಮೋದಿ ಭಾಷಣ ಮಾಡಲಿದ್ದಾರೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಒಡಿಶಾದ ನಬರಂಗ್ಪುರ ಮತ್ತು ಕಾಶಿನಗರದಲ್ಲಿ ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಇಂದು ಮೂರು ಕಡೆ ಪ್ರಚಾರ ನಡೆಸಲಿದ್ದಾರೆ ಜಹೀರ್ಬಾದ್ ವಾನಪಟ್ಟಿ ಮತ್ತು ಹೂಜುರ್ನಗರದಲ್ಲಿ ಚುನಾವಣೆ ಪ್ರಚಾರ ರ್ನಾಲಿಯಲ್ಲಿ ಭಾಗವಹಿಸಲಿದ್ದಾರೆ ತೆಲಂಗಾಣದ ನಿಜಾಮಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೆಸಲು ಎಲ್ಲ ರೀತಿಯ ಕ್ರಮಗಳನ್ನು ಕ್ವೆಗೊಳ್ಳಬೇಕೆಂದು ತೆಲಂಗಾಣ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ಮುಖ್ಯ ಚುನಾವಣೆ ಆಯೋಗ ಸೂಚನೆ ನೀಡಿದೆ

ಇಂದಿನಿಂದ ವಿಜಯ ಬ್ಯಾಂಕ್ ಮತ್ತು ದೇನಾ ಬ್ಯಾಂಕ್ನ ಗ್ರಾಹಕರು ಮತ್ತು ಠೇವಣಿದಾರರನ್ನು ಬ್ಯಾಂಕ್ ಆಫ್ ಬರೋಡಾದ ಗ್ರಾಹಕರನ್ನಾಗಿ ಪರಿಗಣಿಸಲಾಗುವುದೆಂದು ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ವ ಹೇಳಿಕೆಯಲ್ಲಿ ಸ್ಪ ಷ್ವಪದಿಸಿದೆ ಮೂರು ಬಗೆಯ ವಿಲೀನ ಪ್ರಕ್ರಿಯೆಯ ಮೊದಲ ಭಾಗ ಇದಾಗಿದೆ

ವಿಲೀನಗೋಂಡಿರುವ ಬ್ಯಾಂಕ್ ಪ್ರತ್ಯೇಕ ಶಾಖೆಗಿಂತ ಹೆಚ್ಚು ಸಧೃಢವಾಗಿ ಹಾಗೂ ಉತ್ತಮವಾಗಿ ಕೆಲಸ ನಿರ್ವಹಿಸಲಿದೆ ಎಂದು ಬ್ಯಾಂಕ್ ಆಫ್ ಬರೋಡಾದ ಮುಖ್ಯಸ್ದ ಪಿ ಎಸ್ ಜಯಕುಮಾರ್ ತಿಳಿಸಿದ್ದಾರೆ

ಇಂದಿನಿಂದ ದೇನಾ ಬ್ಯಾಂಕ್ ಹಾಗೂ ವಿಜಯಾ ಬ್ನಾಂಕ್ನ ಎಲ್ಲಾ ಶಾಖೆಗಳು ಬ್ನಾಂಕ್ ಆಫ್ ಬರೋಡಾದಡಿಯಲ್ಲಿ ಕೆಲಸ ನಿರ್ವಹಿಸಲಿದೆ ಎಂದು ಆರ್ಬಿಐ ತಿಳಿಸಿದೆ

ಭಾರತೀಯ ಸಮುದಾಯ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ರಾಮನಾಥ್ ಕೋವಿಂದ್ ಅವರಿಗೆ ವಿಶೇಷ ಸ್ವಾಗತ ಕೋರಲಾಯಿತು ನಂತರ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಭಾಷಣ ಮಾಡಿದ ರಾಮನಾಥ್ ಕೋವಿಂದ್ ಭಯೋತ್ಪಾದನೆಯ ಶಕ್ತಿಗಳಿಂದಾಗಿ ಕೆಲವು ನಕರಾತ್ಮಕ ಬೆಳವಣೆಗೆಗಳಾಗುತ್ತಿದ್ದು ಇದು ಜಾಗತಿಕ ಶಾಂತಿ ಸುವ್ನವಸ್ಥೆಗೆ ಮಾರಕವಾಗಿದೆ ಗುರು ನಾನಕ್ ಹಾಗೂ ಮಹಾತ್ಮ ಗಾಂಧಿ ಸಾರಿದ್ದ ಶಾಂತಿ ಸಾಮರಸ್ಯದ ಸಂದೇಶಗಳು ಇಂದಿಗೂ ಪ್ರಸ್ತುತವಾಗಿವೆ ಎಂದರು ಸಾಂವಿಧಾನಿಕ ಪ್ರಜಾಪ್ರಭುತ್ವ ಆಧಾರಿತ ಕಾನೂನು ಸಮಾನತೆ ಮೂಲ ಹಕ್ಕುಗಳು ಭಾರತ ಮತ್ತು ಚಿಲಿ ದೇಶಗಳಲ್ಲಿ ಅತಿ ಹೆಚ್ಚು ಇದೆ ಎಂದು ರಾಷ್ಟ್ರಪತಿ ತಿಳಿಸಿದರು ಭಾರತ ಮತ್ತು ಚಿಲಿ ಪ್ರಜೆಗಳಿಗೆ ಮಹತ್ವ ನೀಡುತ್ತಿರುವುದರಿಂದ ಉಭಯ ದೇಶಗಳ ನಡುವೆ ಗಟ್ಟಿಯಾದ ಬಾಂಧವ್ಯ ಇದೆ ಪ್ರಜಾಪ್ರಭುತ್ವದಲ್ಲಿ ಜನರ ಪಾತ್ರ ಮಹತ್ವದ್ದಾಗಿದೆ ಇದು ನಿಜಕ್ಕೂ ಅತ್ಯದ್ಬುತ ಎಂದು ಅವರು ಬಣ್ಣಿಸಿದರು

ಶ್ರೋತ್ಪಗಳು ಸ್ಪುಡಿಯೋದಲ್ಲಿರುವ ತಜ್ಞರಿಗೆ ಪ್ರಶ್ನೆಗಳನ್ನು ಕೇಳಬಹುದಾಗಿದೆ

ಪಬ್ಲಿಕ್ ಸ್ಸೀಕ್ ಕಾರ್ಯಕ್ರಮವು ದೂರದರ್ಶನದ ಡಿಟಿಎಚ್ ನಲ್ಲೂ ಪ್ರಸಾರವಾಗಲಿದೆ

ಆದಾಯ ತೆರಿಗೆ ರಿಟರ್ನ್ಬ್ ಸಲ್ಲಿಸುವ ವೇಳೆ ಕಡ್ಡಾಯವಾಗಿ ಆಧಾರ್ ಸಂಖ್ಯೆಯನ್ನು ಪ್ಯಾನ್ ಜತೆಗೆ ಲಿಂಕ್ ಮಾಡಬೇಕು ಎಂದು ಪ್ರಕಟಣೆಯಲ್ಲಿ ಸ್ವ ಷ್ವಪದಿಸಲಾಗಿದೆ

ಗಾಯಗೊಂಡವರನ್ನು ಸ್ದಳೀಯ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ ಫೆಣನೆಯ ಕುರಿತು ಪ್ರಧಾನಮಂತ್ರಿ ಕೆ ಪಿ ಶರ್ಮ ಓಲಿ ಆಘಾತ ವ್ಯಕ್ತಪಡಿಸಿದ್ದು ಮೃತಪಟ್ವವರಿಗೆ ಸಂತಾಪ ಸೂಚಿಸಿದ್ದಾರೆ